ಲೋಕಸಭಾ ಚುನಾವಣಾ ಫಲಿತಾಂಶ ರಾಜ್ಗಸರ್ಕಾರದ ಅಸ್ಟಿತ್ವದ ಮೇಲೆ ಪರಿಣಾಮ ಬೀರುವುದಿಲ್ಲ ಡಾ

ಲೋಕಸಭಾ ಚುನಾವಣಾ ನಂತರ ರಾಜ್ಯ ರಾಜಕೀಯ ಬದಲಾಗಲಿದೆ ಬಿ

ನೈರುತ್ಯ ಮುಂಗಾರಿಗೆ ಕರಾವಳಿ ಜಿಲ್ಲೆಗಳು ವಿಪತ್ತು ನಿರ್ವಹಣೆಗೆ ಸಜ್ಜು ಪ್ರಧಾನ ಕಾರ್ಯದರ್ಶಿ ರಾಜ್ಕುಮಾರ್ ಖತ್ರಿ

ಪರಮೇಶ್ವರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಪಕ್ಷದ ಮುಖಂಡರು ಮತ್ತೆ ಅಧಿಕಾರ ಪಡೆಯುವ ಕನಸು ಕಾಣುತ್ತಿದ್ದಾರೆ ಆದರೆ ರಾಜ್ಯ ಸಮಿತ್ರ ಸರ್ಕಾರ ತನ್ನ ಅವಧಿಯನ್ನು ಪೂರೈಸಲಿದೆ ಲೋಕಸಭೆಯ ಚುನಾವಣಾ ಪಲಿತಾಂಶ ರಾಜ್ಯ ಸರ್ಕಾರದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಹೇಳಿದರು ಚಿಂಚೋಳ್ಳಿ ಹಾಗೂ ಕುಂದಗೋಳ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಲಿದೆ ಪ್ರಕೃತಿ ವಿಕೋಪ ಪರಿಹಾರ ಕಾಮಗಾರಿಗಳ ಕಾರ್ಯ ಕೈಗೊಳ್ಳಲು ಚುನಾವಣಾ ಆಯೋಗಕ್ಕೆ ಮನವಿ ಸಲ್ಲಿಸಲಾಗಿದ್ದು ಈವರೆಗೆ ಯಾವುದೇ ಸಕಾರತ್ಮಕ ಪ್ರತಿಕ್ರಿಯೆ ದೊರೆತಿಲ್ಲ ಎಂದು ಅವರು ತಿಳಿಸಿದರು

ಬೆಳಗಾವಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಅಭ್ಯರ್ಥಿಗಳು ಕಡಿಮೆ ಸಂಖ್ಯೆಯಲ್ಲಿ ಚುನಾಯಿತರಾಗಿದ್ದರೆ ದೃವೀಕರಣ ಆಗುವ ಸಾಧ್ಯತೆ ಕಡಿಮೆ ಎಂದು ಹೇಳಿದರು ರಮೇಶ ಜಾರಕಿಹೊಳಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದರೆ ಸಹಜವಾಗಿ ಚುನಾವಣೆ ಎದುರಿಸಬೇಕಾಗುತ್ತದೆ ತಾವು ಚುನಾವಣೆ ಎದುರಿಸಲು ಸಿದ್ದ ಎಂದು ಸತೀಶ ಜಾರಕಿಹೊಳಿ ತಿಳಿಸಿದ್ದಾರೆ

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜೆಡಿಎಸ್ ಕಾಂಗ್ರೆಸ್ ನೇತೃತ್ವದ ಸಮಿತ್ರ ಸರ್ಕಾರ ಅಸ್ಟಿರತೆಯನ್ನು ಎದುರಿಸುತ್ತಿದ್ದು ಮಾಜಿ ಮುಖ್ಯ ಮಂತ್ರಿ ಸಿದ್ದರಾಮಯ್ಯ ಹಾಗೂ ಜೆಡಿಎಸ್ ಮುಖಂಡ ದೇವೇಗೌಡ ವಿಬಿನ್ನ ರೀತಿಯಲ್ಲಿ ಹೇಳಿಕೆ ನೀಡುತ್ತಿದ್ದಾರೆ ಈ ಎಲ್ಲ ಗೊಂದಲಗಳು ಲೋಕಸಭಾ ಚುನಾವಣೆ ಪಲಿತಾಂಶ ಬಳಿಕ ಬಹಿರಂಗಗೊಳ್ಳಬಹುದು ಎಂದು ತಿಳಿಸಿದರು ಕುಂದಗೋಳ ಮತ್ತು ಚಿಂಚೋಳ ವಿಧಾನ ಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು

ಬೆಂಗಳೂರಿನಲ್ಲಿಂದು ಸುದ್ವಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಗೈಹ ಮಂತ್ರಿಗಳು ನಿರಪರಾಧಿಗಳನ್ನು ಬಂದಿಸುವುದು ಸಂವಿಧಾನಕ್ಕೆ ಶೋಭೆ ತರುವಂತಹದಲ್ಲ ಸರ್ಕಾರವನ್ನು ಟೀಕಿಸುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಅದೇ ರೀತಿ ಬಿಜೆಪಿ ಕಾರ್ಯಕರ್ತರು ಇದನ್ನೇ ಮಾಡಿದ್ದಾರೆ ಆದರೆ ತುರ್ತು ಪರಿಸ್ಟಿತಿ ಮಾದರಿಯಲ್ಲಿ ಇವರನ್ನು ಬಂಧಿಸುವುದು ಸರಿಯಲ್ಲ ಎಂದರು ರಾಜಧರ್ಮ ರಾಜಕಾರಣವನ್ನು ಕೈಬಿಟ್ಟು ದ್ವೇಷದ ರಾಜಕಾರಣವನ್ನು ಮುಂದುವರೆಸಿ ಬಿಜೆಪಿ ಕಾರ್ಯಕರ್ತರನ್ನು ಬಂಧಿಸಲು ಮುಂದಾದರೆ ರಾಜ್ಯಪಾಲರಿಗೆ ದೂರು ನೀಡಲಾಗುವುದು ಎಂದು ಶ್ರೀನಿವಾಸ್ ಪುಜಾರಿ ಹೇಳಿದರು

ದಾವಣಗೆರೆ ತಾಲೂಕಿನ ಕೆಲ ಗ್ರಾಮಗಳಲ್ಲಿ ಇತ್ತೀಚೆಗೆ ಸುರಿದ ಮಳೆ ಮತ್ತು ಬಿರುಗಾಳಿಯಿಂದ ನಡೆದ ಅನಾಹುತದಲ್ಲಿ ನಾಶಗೊಂಡ ತೋಟಗಳಿಗೆ ಭೇಟ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಳೆಯಿಂದ ಕೋಟ್ಟಾಂತರ ರೂಪಾಯಿ ಬೆಳೆ ನಷ್ಟವಾಗಿದೆ ಬೆಳೆ ಹಾನಿಗೊಳಗಾಗಿರುವ ಯಾವ ರೈತರೂ ಕೂಡ ಶ್ರಧಾನಮಂತ್ರಿ ಫಸಲ್ ಭಿಮಾ ಯೋಜನೆಯಡಿ ನೋದಂಣಿಣಯಾಗದ ಹಿನ್ನಲೆಯಲ್ಲಿ ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಿಂದ ಪರಿಹಾರ ಕಡಿಮೆ ಬರುತ್ತದೆ ಎಂದರು ಪ್ರಕೃತಿ ವಿಕೋಪ ಪರಿಹಾರ ನಿಧಿಯನ್ನು ಹೆಚ್ಚು ಮಾಡುವ ಮೂಲಕ ಸರ್ಕಾರಗಳು ಅವರ ನೆರವಿಗೆ ಬರಬೇಕಿದೆ ರೈತರು ಬೆಳೆ ದೆಳೆಯಲು ವೆಚ್ಚ ಮಾಡಿದ ಹಣವಾದರೂ ವಾಪಾಸು ಬರುವ ರೀತಿಯಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸರ್ಕಾರಕ್ಕೆ ಶಿಫಾರಸ್ತು ಮಾಡಬೇಕಿದೆ ಎಂದು ಹೇಳಿದರು

ಮೈಸೂರಿನಲ್ಲಿಂದು ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಸರಿಯಾದ ರೀತಿ ರೈತರಿಗೆ ಹಣ ಕೈಗೆ ಒಗದೇ ಸಂಕಪ್ಪದಲ್ಲಿದ್ದಾರೆ ರೈತರ ಕಬ್ಬು ಮತ್ತು ಭತ್ತದ ಹಣವನ್ನು ಬ್ಯಾಂಕುಗಳು ಸಾಲಕ್ಷಾಗಿ ಜಮೆಮಾಡಿಕೊಳ್ಳುತ್ತಿವೆ ಯಾವುದೇ ಬ್ಹಾಂಕುಗಳು ಸರ್ಕಾರದ ನೀತಿಯನ್ನು ಪಾಲಿಸುತ್ತಿಲ್ಲ ರೈತರು ಬೆಳೆದ ಕಬ್ಬಿಗೆ ಎಫ್ ಆರ್ಪಿ ದರ ಸಿಗುತ್ತಿಲ್ಲ ಎಂದು ತಿಳಿಸಿದರು

ಮಂಗಳೂರಿನಲ್ಲಿಂದು ನಡೆದ ಸಿದ್ದತಾ ಸಭೆಯನ್ನುದ್ದೇತಿಸಿ ಮಾತನಾಡಿದ ಅವರು ಮಳೆಗಾಲಕ್ಕೂ ಮುನ್ನವೇ ಎನ್ಡಿಆರ್ಎಫ್ ಪಡೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಯೋಜಿಸಲಾಗಿದ್ದು ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯೋನ್ನುಖರಾಗಬೇಕೆಂದು ಸೂಚನೆ ನೀಡಿದರು ಸಭೆಯಲ್ಲಿ ಪಾಲ್ಗೊಂಡಿದ್ದ ಗೃಹ ಕಾರ್ಯದರ್ಶಿ ಉಮೇಶ್ ಕುಮಾರ್ ಮಳೆಗಾಲಕ್ಕೂ ಮುನ್ನ ರಾಷ್ವೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಭೂಕುಸಿತ ಪ್ರದೇಶಗಳ ಸಮೀಕ್ಷೆ ಮಾಡುವುದರಿಂದ ಭೂಕುಸಿತ ತಡೆಗೆ ಕ್ರಮಕ್ಕೆಗೊಳ್ಳಬಹುದೆಂದು ಸಲಹೆ ನೀಡಿದರು ಹವಾಮಾನ ಇಲಾಖೆಯ ನಿರ್ದೇಶಕ ಡಾ ತ್ರೀನಿವಾಸಯ್ಯ ಮುಂಗಾರು ವೇಳೆ ಕರಾವಳಿಯ ಜನರು ಸಿಡಿಲು ಆಪ್ ಬಳಸಿಕೊಳ್ಳುವುದರ ಮುಖಾಂತರ ಯಾವ ಪ್ರದೇಶಗಳಲ್ಲಿ ಸಿಡಿಲು ಗುಡುಗು ಸಂಭವಿಸಲಿದೆ ಎಂಬುದನ್ನು ತಿಳಿಯಬಹುದಲ್ಲದೆ ಮಳೆಯ ಮಾಹಿತಿ ಹವಾಮಾನ ಮುನ್ಲೂಚನೆಯನ್ನು ಪಡೆಯಬಹುದು ಎಂದರು

ಆದಾಯದ ಮಿತಿ ಇಲ್ಲದೆ ಎಲ್ಲಾ ವರ್ಗದ ವಿದ್ವಾರ್ಥಿನಿಯರು ಮತ್ತು ಮಹಿಳೆಯರು ಈ ವಸತಿ ಗೃಹಗಳಲ್ಲಿ ಉಳಿದುಕೊಳ್ಳಬಹುದಾಗಿದ್ದು ಊಟೋಪಾಚಾರದ ವ್ಯವಸ್ನೆ ಉಚಿತವಾಗಿರುವುದು ಮತ್ತೊಂದು ವಿಶೇಷವಾಗಿದೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ

ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷೆ ಲತಾ ಮಂಗಳೂರು ಚುನಾವಣಾ ಮತದಾನ ಸಂದರ್ಭದಲ್ಲಿ ನಿಯೋಜಿಸಲ್ಪಟ್ಟ ಮಹಿಳಾ ನೌಕರರಿಗೆ ರಾತ್ರಿ ವೇಳೆ ಮನೆಗೆ ತೆರಳಲು ವಿಶೇಷ ವಾಹನದ ವ್ನವಸ್ಥೆ ಹಾಗೂ ಅನಾರೋಗ್ಯ ಪೀಡಿತ ನೌಕರರಿಗೆ ಸೇವೆಯಲ್ಲಿ ಕೆಲ ರಿಯಾಯಿತಿಯನ್ನು ನೀಡಬೇಕು ಎಂದು ಹೇಳಿದರು

ಹೊಸ ದಾಖಲೆ ಬರೆಯಲಿದೆ ಎಂದು ನಿನ್ನೆ ಇಸ್ನಾ ಭಾರತೀಯ ಸಕ್ಕರೆ ಕಾರ್ಖಾನೆ ಸಂಘದ ಉದ್ವಿಮೆ ಮಂಡಳಿ ಮಾಹಿತಿ ನೀಡಿದೆ

ಭಾರತ ವಿಶ್ವದ ಎರಡನೇಯ ಅತಿ ದೊಡ್ಡ ಸಕ್ಕರೆ ಉತ್ಪಾದಕ ರಾಷ್ಟವಾಗಿದೆ

ಒಡಿಶಾದಲ್ಲಿ ಹಾನಿಗೊಳಗಾದ ಪ್ರದೇಶಗಳಲ್ಲಿ ಕೈಗೊಳ್ಳಬೇಕಾದ ಎಲ್ಲಾ ತುರ್ತು ಕಾರ್ಯ ಹಾಗೂ ನೆರವನ್ನು ಅರ್ತಿ ಜರೂರಾಗಿ ಮಾಡಬೇಕೆಂದು ಕೇಂದ್ರೀಯ ಸಚಿವಾಲಯ ಅಧಿಕಾರಿಗಳು ಹಾಗೂ ಒಡಿಶಾ ಸರ್ಕಾರದೊಂದಿಗೆ ಸಂಪರ್ಕದಲ್ಲಿರುವ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆಂದು ಅಧಿಕೃತ ಪ್ರಕಟಣೆಯೊಂದು ತಿಳಿಸಿದೆ